ತೈಲ ಕಂಪನಿಗಳನ್ನು ಹೊಂದಿಲ್ಲದವರು ಆ ಉದ್ದಮ ಪ್ರವೇಶಿಸಿ ಪೆಟ್ರೋಲ್ ಪಂಪ್ಗಳನ್ನು ತೆರೆಯಲು ಅನುಕೂಲವಾಗುವಂತೆ ನಿಯಮಗಳನ್ನು ಸರಳೀಕರಣಗೊಳಿಸಿದ ಕೇಂದ್ರ ಸರ್ಕಾರ

ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಬಿಡಬ್ಲ್ಯೂಎಫ್ ಫ್ರೆಂಚ್ ಟೆನ್ನಿಸ್ ಟೂರ್ನಿ ಭಾರತದ ಸೈನಾ ನೆಹ್ವಾಲ್ ಪಿ

ಸಿಂಧು ಜೊತೆ ಮುಂದಿನ ಫಟ್ಟಕ್ಕೆ ಸೇರ್ಪಡೆ

ಮಹಾರಾಷ್ಟ ಮತ್ತು ಹರಿಯಾಣ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ ಕಾರ್ಡ ಇನ್ನು ಕೆಲವೇ ನಿಮಿಷಗಳಲ್ಲಿ ಆರಂಭವಾಗಲಿದೆ

ಬಿಹಾರದ ಸಮಷ್ಟಿಪುರ ಮತ್ತು ಮಹಾರಾಷ್ಟದ ಸತಾರಾ ಲೋಕಸಭಾ ಕ್ಷೇತ್ರಗಳಿಗೆ ಉಪ ಚುನಾವಣೆ ನಡೆದಿದೆ

ಮೊದಲಿಗೆ ಅಂಚೆ ಮತಗಳು ಮತ್ತು ವಿದ್ಯುನ್ನಾನ ವಿಧಾನದಲ್ಲಿ ಚಲಾಯಿಸಿರುವ ಅಂಚೆ ಮತಗಳ ಎಣಿಕೆ ನಡೆಯಲಿದ್ದು ನಂತರ ವಿದ್ಯುನ್ನಾನ ಮತಯಂತ್ರಗಳ ಎಣಿಕೆ ಕಾರ್ಡ ನಡೆಯಲಿದೆ

ಸತಾರಾ ಲೋಕಸಭಾ ಉಪ ಚುನಾವಣೆಯಲ್ಲಿ ಬಿಜೆಪಿಯ ಉದಯನ್ರಾಜಿ ಭೋಶ್ಲೆ ಮತ್ತು ಎನ್ಸಿಪಿ ಶ್ರೀನಿವಾಸ್ ಪಾಟೀಲ್ ನಡುವೆ ನೇರ ಸ್ವರ್ಧೆ ಏರ್ಪಟ್ಟದೆ

ಭಾರಿ ಬಿಗಿ ಭದ್ರತೆಯಲ್ಲಿ ಎಣಿಕೆ ಕಾರ್ನ ನಡೆಯಲಿದೆ

ಈ ಕಾರ್ಯಕ್ರಮದಲ್ಲಿ ದೆಹಲಿಯ ಸ್ಪುಡಿಯೋದಲ್ಲಿ ಕುಳಿತ ತಜ್ಞರು ಚುನಾವಣಾ ಟ್ರೆಂಡ್ ಮತ್ತು ಫಲಿತಾಂಶಗಳ ಬಗ್ಗೆ ಮುಂಬ್ವೆ ಪುಣೆ ನಾಗ್ಲುರ ಮತ್ತು ಚಂಡೀಗಢದ ಸ್ಪುಡಿಯೋಗಳಲ್ಲಿನ ತಜ್ಞರು ಹಾಗೂ ಬಾತ್ನೀದಾರರೊಂದಿಗೆ ಸಂವಾದ ನಡೆಸಲಿದ್ದಾರೆ

ಜಮ್ಮು ಮತ್ತು ಕಾಶ್ಮೀರಲ್ಲಿ ಇಂದು ನಡೆಯಲಿರುವ ಕ್ಷೇತ್ರಾಭಿವೃದ್ದಿ ಮಂಡಳಿಗಳ ಬಿಡಿಸಿ ಚುನಾವಣೆಗಳಿಗೆ ಎಲ್ಲ ಬಗೆಯ ಏರ್ಪಾಡುಗಳಾಗಿವೆ

ನಂತರ ಮತ ಎಣಿಕೆ ಕಾರ್ತ ನಡೆಯಲಿದೆ ಫಲಿತಾಂತ ಸಂಜೆಯ ವೇಳೆಗೆ ಹೊರಬೀಳುವ ನಿರೀಕ್ಷೆ ಇದೆ

ಸರ್ಕಾರದ ಈ ನಿರ್ಧಾರದಿಂದ ರೈತರ ಆದಾಯ ಹೆಚ್ಚಾಗಲಿದೆ ಎಂದು ಜಾವಡೇಕರ್ ಹೇಳಿದರು ತ್ಯೆಲ ಕಂಪನಿ ಹೊಂದಿಲ್ಲದವರು ಹೊಸದಾಗಿ ಪೆಟ್ರೋಲ್ ಪಂಪ್ಗಳನ್ನು ಸ್ಥಾಪಿಸಲು ಮುಂದಾದರೆ ಅವುಗಳಿಗೆ ಸಂಬಂಧಿಸಿದ ನಿಯಮಗಳನ್ನು ಸರಳೀಕರಣಗೊಳಿಸಲಾಗಿದೆ ಇದರಿಂದಾಗಿ ತ್ಯೆಲ ಸಗಟು ಮಾರಾಟ ವಲಯದಲ್ಲಿ ಖಾಸಗಿ ಹಾಗೂ ವಿದೇಶಿ ಸಂಸ್ಥೆಗಳು ಪ್ರವೇಶಿಸಲು ಸಾಧ್ಯವಾಗುತ್ತಿದೆ ಎಂದು ಪ್ರಕಾಶ್ ಜಾವಡೇಕರ್ ತಿಳಿಸಿದರು ದೆಹಲಿಯಲ್ಲಿ ಅನಧಿಕೃತ ಕಾಲೋನಿಗಳನ್ನು ತ್ರಮಬದ್ದಗೊಳಿಸಲು ಮತ್ತು ಈ ಕಾಲೋನಿಗಳಲ್ಲಿ ನೆಲೆಸಿರುವವರಿಗೆ ಮಾಲೀಕತ್ವದ ಹಕ್ಕುಗಳನ್ನು ನೀಡಲು ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ

ಬ್ರೇಕ್ ಸಾರ್ವಜನಿಕ ವಲಯದ ದೂರಸಂಪರ್ಕ ಕಂಪನಿಗಳಾದ ಬಿಎಸ್ಎನ್ಎಲ್ ಮತ್ತು ಎಂಟಎನ್ಎಲ್ಗಳ ಪುನಃಶ್ಲೇತನ ಯೋಜನೆಗೆ ಒಪ್ಪಿಗೆ ನೀಡಿರುವ ಕೇಂದ್ರ ಸರ್ಕಾರ ಎರಡೂ ಕಂಪನಿಗಳನ್ನು ಮುಚ್ಲವುದಿಲ್ಲ ಇಲ್ಲವೇ ಅವುಗಳಲ್ಲಿ ಬಂಡವಾಳ ಹಿಂತೆಗೆತ ಮಾಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದೆ ಸಚಿವ ಸಂಪುಟ ಸಭೆಯ ನಂತರ ಸುದ್ಗಿಗಾರರಿಗೆ ಈ ವಿಷಯ ತಿಳಿಸಿದ ದೂರ ಸಂಪರ್ಕ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ರವಿಶಂಕರ್ ಪ್ರಸಾದ್ ಬಿಎಸ್ಎನ್ಎಲ್ ಮತ್ತು ಎಂಟಿಎನ್ಎಲ್ಗಳ ವಿಲೀನಕ್ಕೆ ಸಚಿವ ಸಂಪುಟ ತಾತ್ವಿಕ ಒಪ್ಪಿಗೆ ನೀಡಿದೆ

ಈ ಎರಡೂ ಕಂಪನಿಗಳ ನೌಕರರಿಗೆ ಆಕರ್ಷಕ ಸ್ವಯಂ ನಿವೃತ್ತಿ ಯೋಜನೆ ಪ್ಯಾಕೇಜ್ಗಳನ್ನು ಪ್ರಕಟಿಸಲಾಗುವುದು

ತೈಲ ಕಂಪನಿಗಳನ್ನು ಹೊಂದಿಲ್ಲದವರು ಆ ಉದ್ಯಮಕ್ಕೆ ಪ್ರವೇಶಿಸಿ ಪೆಟ್ರೋಲ್ ಪಂಪ್ಗಳನ್ನು ತೆರೆಯಲು ಅನುಕೂಲವಾಗುವಂತೆ ಕೇಂದ್ರ ಸರ್ಕಾರ ನಿಯಮಗಳನ್ನು ಸರಳೀಕರಣಗೊಳಿಸಿದೆ ಇದರಿಂದಾಗಿ ಸಗಟು ತೈಲ ಮಾರುಕಟ್ಲೆಯಲ್ಲಿ ಖಾಸಗಿ ಹಾಗೂ ವಿದೇತಿ ಸಂಸ್ಥೆಗಳು ಪ್ರವೇತಿಸಲು ಸಾಧ್ಯವಾಗುತ್ತಿದೆ ಆರ್ಥಿಕ ವ್ಯವಹಾರಗಳ ಕುರಿತಾದ ಸಂಪುಟ ಸಮಿತಿ ನಿನ್ನೆ ಮಾರುಕಟ್ಲೆ ಸಾರಿಗೆ ಇಂಧನಕ್ಕೆ ಅನುಮತಿ ನೀಡುವ ಪರಿಷ್ನತ ಮಾರ್ಗಸೂಚಿಗಳಿಗೆ ಅನುಮೋದನೆ ನೀಡಿತು

ಜಮ್ಮ ಮತ್ತು ಕಾಶ್ಮೀರದ ಪುಲ್ವಮಾ ಜಿಲ್ಲೆಯ ರಾಜ್ಪುರ ಆವಂತಿಪೂರ ಪ್ರದೇಶದಲ್ಲಿ ಭದ್ರತಾಪಡೆಗಳು ಮೂವರು ಉಗ್ರಗಾಮಿಗಳನ್ನು ಗುಂಡಿಕ್ಕಿ ಕೊಂದಿವೆ ಎಂದು ಡಿಜೆಪಿ ದಿಲ್ಲಾಗ್ ಸಿಂಗ್ ಹೇಳಿದ್ದಾರೆ ಅವರನ್ನು ಜಾಕೀರ್ ಮೂಸ ಉತ್ತರಾಧಿಕಾರಿ ಅಬ್ದುಲ್ ಹಮೀದ್ ಲೆಲ್ಹರಿ ಜ್ಣೂನೈದ್ ರತೀದ್ ಮತ್ತು ನವೀದ್ ತಕ್ ಎಂದು ಗುರುತಿಸಲಾಗಿದ್ದು ಅವರು ಅನ್ಲರ್ ಗಜಾವತ್ ಉಲ್ ಹಿಂದ್ ಎಜಿಹೆಚ್ ಮತ್ತು ಆಲ್ ಬೈದಾ ಸಂಘಟನೆಗಳ ಜೊತೆ ಸಂಪರ್ಕ ಹೊಂದಿದ್ದರು ಎಂದು ಹೇಳಿದ್ದಾರೆ ಈ ಮೂವರು ಉಗ್ರಗಾಮಿಗಳನ್ನು ಹತ್ಯೆ ಮಾಡುವುದರೊಂದಿಗೆ ಕಾಶ್ಮೀರದಿಂದ ಎಜಿಹೆಚ್ ಸಂಘಟನೆಯನ್ನು ಸಂಪೂರ್ಣವಾಗಿ ಕಿತ್ತೊಗೆಯಲಾಗಿದೆ ಎಂದು ಅವರು ಹೇಳದರು

ರಾಷ್ಟಪತಿ ರಾಮ್ನಾಥ್ ಕೋವಿಂದ್ ಅವರು ಜಪಾನ್ನ ಕಾಕೆಗವದ ಸೈನೊ ಸಾಥೊದಲ್ಲಿ ಶ್ರೀ ಸತ್ಯಸಾಯಿ ಸನಾತನ ಸಂಸ್ಕೃತಿ ಯೋಜನೆಗೆ ನಿನ್ನೆ ಶಿಲಾನ್ಥಾಸ ನೆರವೇರಿಸಿದರು ಸೈನೊ ಸಾಥೊವನ್ನು ಅಕ್ಷರಧಾಮ ಮತ್ತು ಸ್ವಾಮಿ ನಾರಾಯಣದ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಿ ಭಾರತೀಯ ಸಂಪ್ರದಾಯ ಮತ್ತು ಸಂಸ್ಕತಿಯನ್ನು ಉತ್ತೇಜೆಸಲಾಗುವುದು ಈ ವೇಳೆ ಮಾತನಾಡಿದ ರಾಷ್ಟಪತಿ ಇಂದು ಜಗತ್ತಿನಲ್ಲಿ ನಾವು ಆತ್ಲತಾಂತಿ ಮತ್ತು ಸಂತೋಷಕ್ಕಾಗಿ ಹುಡುಕಾಟ ನಡೆಸುತ್ತಿದ್ದೇವೆ ಹಾಗೂ ಸಮುದಾಯ ಮತ್ತು ಸಂಸ್ಕೃತಿಗಳನ್ನು ಒಂದೆಡೆ ಸೇರಿಸಲು ಎದುರು ನೋಡುತ್ತಿದ್ದೇವೆ

ಹವಾಮಾನ ವೈಪರೀತ್ಯ ಮತ್ತು ಮಾಲಿನ್ನ ನಿಯಂತ್ರಣ ಮತ್ತಿತರ ಸಮಸ್ಟೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನಾವೀನ್ವ ಯೋಜನೆಗಳು ವಿದ್ವಾರ್ಥಿಗಳಿಂದ ಹೊರಬರಲು ಧುವ್ ಯೋಜನೆ ನೆರವು ನೀಡುತ್ತಿದೆ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ಡು ಹೇಳಿದ್ದಾರೆ

ಆವಿಷ್ಕಾರಿ ಕಲಿಕೆಯನ್ನು ಉತ್ತೇಜಿಸಲು ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ದಿ ಸಚಿವಾಲಯ ಈ ಹೊಸ ಯೋಜನೆಯನ್ನು ಹಾಕಿಕೊಂಡಿದೆ